ನಿರ್ಭಯಾ ಸಾಮೂಹಿಕ ಅತ್ಯಾಚಾರ ಮತ್ತು ಹತ್ಯೆ ಪ್ರಕರಣ ಸಂಬಂಧ ನಿನ್ನೆ ದೆಹಲಿ ಹೈಕೋರ್ಟ್ ನೀದಿರುವ ತೀರ್ಪನ್ನು ಪ್ರಶ್ನಿಸಿರುವ ಕೇಂದ್ರದ ಮೇಲ್ಮನವಿಯ ವಿಚಾರಣೆಗೆ ಸುಪ್ರೀಂಕೋರ್ಟ್ ಸಮ್ಮತಿ

ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಸಂಪುಟಕ್ಕೆ ಹತ್ತು ಸಚಿವರ ಸೇರ್ಪಡೆ

ದೆಹಲಿ ವಿಧಾನಸಭಾ ಚುನಾವಣೆಗೆ ಬಹಿರಂಗ ಪ್ರಚಾರ ಇಂದು ಅಂತ್ಯ

ಕೋಲ್ಕತ್ತಾದಲ್ಲಿ ನಡೆದ ಹಿರಿಯ ಮಹಿಳೆಯರ ರಾಷ್ಟೀಯ ವೇಟ್ ಲಿಫ್ಲಿಂಗ್ ಚಾಂಪಿಯನ್ ಶಿಪ್ನಲ್ಲಿ ರಾಖಿ ಹಲ್ದರ್ಗೆ ಚಿನ್ನ

ಮೇಕ್ ಇನ್ ಇಂಡಿಯಾ ಫಾರ್ ಇಂಡಿಯಾ ಫಾರ್ ದಿ ವರ್ಲ್ಸ್ ಎನ್ನುವುದು ಎಕ್ಸ್ಪೋದ ಮೂಲಮಂತ್ರ ಎಂದು ಪ್ರಧಾನಿ ಹೇಳಿದರು ಭಾರತದಲ್ಲಿ ರಕ್ಷಣಾ ತಯಾರಿಕಾ ಫಟಕಗಳನ್ನು ಆರಂಭಿಸಬೇಕೆಂದು ಜಾಗತಿಕ ರಕ್ಷಣಾ ಪ್ರಮುಖ ದೇಶಗಳನ್ನು ಪ್ರಧಾನಮಂತ್ರಿ ಈ ಸಂದರ್ಭದಲ್ಲಿ ಆಹ್ವಾನಿಸಿದರು ರಕ್ಷಣಾ ಸಾಮಗ್ರಿ ಉತ್ಪಾದನಾ ವಲಯದಲ್ಲಿ ಭಾರತಕ್ಕೆ ವಿಫುಲ ಅವಕಾಶಗಳಿವೆ ಎಂದರು

ಶಸ್ತಾಸ್ತ್ರಗಳ ಆಮದಿನ ಮೇಲೆ ದೇಶದ ಅವಲಂಬನೆ ಕಡಿಮೆ ಮಾಡಲು ಮತ್ತು ದೇಶೀಯ ಉತ್ಸಾದಕತೆಗೆ ಉತ್ತೇಜನ ನೀಡಲು ತಮ್ಮ ಸರ್ಕಾರ ಸರಣಿ ನೀತಿ ಉಪಕ್ರಮಗಳನ್ನು ಕೈಗೊಂಡಿದೆ ಎಂದು ಪ್ರಧಾನಮಂತ್ರಿ ಹೇಳಿದರು ಸಮಾರಂಭದಲ್ಲಿ ಮಾತನಾದಿದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಭಾರತವನ್ನು ತಂತ್ರಜ್ಞಾನ ಶಕ್ತಿ ಕೇಂದ್ರವನ್ನಾಗಿಸಲು ಮಾಡಲು ಪ್ರಧಾನಮಂತ್ರಿ ಅವರ ಮುನ್ನೋಣದ ಪರಿಣಾಮವೇ ಎರಡು ರಕ್ಷಣಾ ಕಾರಿಡಾರ್ಗಳ ರಚನೆ ಎಂದರು ಹೊರಹೊಮ್ಮುತ್ತಿರುವ ಭಾರತ ಇಂಡಿಯಾ ದಿ ಎಮರ್ಜಿಂಗ್ ಡಿಫೆನ್ಸ್ ಮ್ಯಾನುಫ್ಯಾಕ್ಷರಿಂಗ್ ಹಬ್ ಎನ್ನುವ ಧ್ಯೇಯದೊಂದಿಗೆ ಲಕ್ನೋದಲ್ಲಿ ಬ್ಬಹತ್ ರಕ್ಷಣಾ ಕಾರ್ಯಕ್ರಮ ನಡೆಯುತ್ತಿದೆ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಅಸ್ಸಾಂನ ಕೊಕ್ರಜಾರ್ಗೆ ಭೇಟಿ ನೀಡಲಿರುವ ಹಿನ್ನೆಲೆಯಲ್ಲಿ ಅವರನ್ನು ಸ್ಲಾಗತಿಸಲು ಭರದ ಸಿದ್ದತೆಗಳು ನಡೆದಿವೆ ಪ್ರಧಾನಿ ಅವರು ಬೋಡೋ ಒಪ್ಸಂದಕ್ಕೆ ಸಹಿ ಹಾಕಿರುವ ಸಂಭ್ರಮಾಚರಣೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ

ಅಸ್ಟಾಂ ಸರ್ಕಾರ ರಾಜ್ಯದ ವೈವಿಧ್ಯತೆಯನ್ನು ಸಾರುವ ಸಾಂಸ್ಕೃತಿಕ ಪ್ರದರ್ಶನವನ್ನೂ ಸಹ ಕಾರ್ಯಕ್ರಮದಲ್ಲಿ ಆಯೋಜಿಸಿದೆ ನಿರ್ಭಯಾ ಸಾಮೂಹಿಕ ಅತ್ಯಾಚಾರ ಮತ್ತು ಹತ್ಯೆ ಪ್ರಕರಣ ಸಂಬಂಧ ನಿನ್ನೆ ದೆಹಲಿ ಹೈಕೋರ್ಟ್ ನೀದಿದ ತೀರ್ಪನ್ನು ಪ್ರಶ್ನಿಸಿ ಕೇಂದ ಸರ್ಕಾರ ಸಲ್ಲಿಸಿರುವ ಮೇಲ್ಮನವಿಯನ್ನು ನಾಳೆ ವಿಚಾರಣೆಗೆ ಕೈಗೆತ್ತಿಕೊಳ್ಳಲು ಸುಪ್ರೀಂಕೋರ್ಟ್ ಸಮ್ಮತಿಸಿದೆ ಈ ಪ್ರಕರಣದ ನಾಲ್ವರು ಅಪರಾಧಿಗಳನ್ನು ಪ್ರತ್ಯೇಕವಾಗಿ ಮರಣದಂಡನೆ ಶಿಕ್ಷೆಗೆ ಒಳಪಡಿಸಲು ಸಾಧ್ಯವಿಲ್ಲ ಎಂದು ದೆಹಲಿ ಹೈಕೋರ್ಟ್ ನಿನ್ನೆ ತನ್ನ ತೀರ್ಪಿನಲ್ಲಿ ತಿಳಿಸಿದೆ ಇದೇ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದ ಪಟಿಯಾಲ ಹೌಸ್ ನ್ಯಾಯಾಲಯದ ಈ ಹಿಂದಿನ ತೀರ್ಪನ್ನು ಪ್ರಶ್ನಿಸಿದ್ದ ಕೇಂದ್ರ ಸರ್ಕಾರದ ಮನವಿಯನ್ನು ದೆಹಲಿ ಹೈಕೋರ್ಟ್ ತಳ್ಳಿ ಹಾಕಿತ್ತು ಹೆಚ್ಚುವರಿ ಸಾಲಿಸಿಟರ್ ಜನರಲ್ ಕೆ

ನಟರಾಜ್ ಇಂದು ನ್ಯಾಯಾಲಯದಲ್ಲಿ ಸರ್ಕಾರದ ಪರವಾಗಿ ಉಪಸ್ತಿತರಿದ್ದರು ನಿರ್ಭಯಾ ಪ್ರಕರಣದ ಅಪರಾಧಿಗಳ ಶಿಕ್ಷೆ ಪರಿಶೀಲನಾ ಮನವಿಗಳು ತಿರಸ್ಕೃತಗೊಂಡಿದ್ದರೂ ಸಹ ಅವರಿಗೆ ಗಲ್ಲು ಶಿಕ್ಷೆ ಜಾರಿಗೊಳಿಸಲು ಜ್ಟೆಲು ಅಧಿಕಾರಿಗಳಿಗೆ ಸಾಧ್ಯವಾಗುತ್ತಿಲ್ಲ ಅಪರಾಧಿಗಳ ಪೈಕಿ ಮೂವರ ಕ್ಯೂರೇಟಿವ್ ಅರ್ಜಿಗಳು ಮತ್ತು ಕ್ಷಮಾದಾನ ಮನವಿ ಅರ್ಜಿಗಳೂ ಸಹ ಈಗಾಗಲೇ ತಿರಸ್ಕೃತಗೊಂಡಿವೆ ಎಂದು ಅವರು ನ್ಯಾಯಾಲಯದ ಗಮನ ಸೆಳೆದರು ಕೇರಳದ ಶಬರಿಮಲೆ ಅಯ್ಯಪ್ಪ ದೇವಾಲಯಕ್ಕೆ ಎಲ್ಲಾ ವಯಸ್ಪಿನ ಮಹಿಳೆಯರಿಗೆ ಪ್ರವೇಶಾವಕಾಶ ಕಲ್ಪಿಸುವ ಪ್ರಕರಣದಲ್ಲಿ ತನ್ನ ಪರಿಶೀಲನಾ ಕಾರ್ಯವ್ಯಾಪ್ತಿಯ ಚೌಕಟ್ಟಿನಲ್ಲಿ ವಿಸ್ತತ ನ್ಯಾಯಪೀಠಕ್ಕೆ ಕಾನೂನಾತ್ಮಕ ಪ್ರಶ್ನೆಗಳನ್ನು ಸರ್ವೋಚ್ಠ ನ್ಯಾಯಾಲಯ ಶಿಫಾರಸ್ಸು ಮಾಡಬಹುದೇ ಎನ್ನುವ ಬಗ್ಗೆ ಚರ್ಚೆ ಸುಪ್ರೀಂಕೋರ್ಟ್ನಲ್ಲಿ ಇಂದು ನಡೆಯುತ್ತಿದೆ ಮುಖ್ಯ ನ್ಯಾಯಮೂರ್ತಿ ಎಸ್

ಬೋಬ್ಡೆ ನೇತೃತ್ವದ ಸಾಂವಿಧಾನಿಕ ಪೀಠ ಈ ಚರ್ಚೆಯನ್ನು ನಡೆಸುತ್ತಿದ್ದು ನ್ಯಾಯಮೂರ್ತಿಗಳಾದ ಆರ್ ಭಾನುಮತಿ ಅಶೋಕ್ ಭೂಷಣ್ ಎಲ್ ನಾಗೇಶ್ವರ ರಾವ್ ಎಂ

ಶಾಂತನ ಗೌಡರ್ ಎಸ್

ನಜೀರ್ ಆರ್ ಸುಭಾಷ್ ರೆಡ್ಡಿ ಬಿ

ಗವಾಯ್ ಮತ್ತು ಸೂರ್ಯಕಾಂತ್ ನ್ಯಾಯಪೀಠದ ಸದಸ್ಯರಾಗಿದ್ದಾರೆ ಕರ್ನಾಟಕದ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಸಚಿವ ಸಂಪುಟದ ವಿಸ್ತರಣೆ ಬೆಂಗಳೂರಿನಲ್ಲಿ ಇಂದು ಬೆಳಗ್ಗೆ ನಡೆಯಿತು

ಸೋಮಶೇಖರ್ ರಮೇಶ್ ಜಾರಕಿಹೊಳಿ ಆನಂದ್ ಸಿಂಗ್ ಡಾ

ಸುಧಾಕರ್ ಬ್ವೆರತಿ ಬಸವರಾಜ್ ಶಿವರಾಮ್ ಹೆಬ್ಬಾರ್ ಬಿ

ಪಾಟೀಲ್ ಕೆ ಗೋಪಾಲಯ್ಯ ನಾರಾಯಣಗೌದ ಮತ್ತು ಶ್ರೀಮಂತ್ ಪಾಟೀಲ್ ಸಂಪುಟ ದರ್ಜೆ ಸಚಿವರಾಗಿ ಪ್ರಮಾಣವಚನ ಸ್ನೀಕರಿಸಿದರು ಇಂದು ಸಂಪುಟ ಸೇರಿರುವ ಹತ್ತು ಸಚಿವರುಗಳು ಜೆಡಿಎಸ್ ಹಾಗೂ ಕಾಂಗ್ರೆಸ್ಗಳಿಂದ ಪಕ್ಷಾಂತರಗೊಂಡು ಬಿಜೆಪಿ ಟಿಕೆಟ್ನಿಂದ ಉಪಚುನಾವಣೆಯಲ್ಲಿ ಸ್ಪರ್ಧಿಸಿ ಗೆದ್ದವರಾಗಿದ್ದಾರೆ

ನೂತನ ಸಚಿವರುಗಳಿಗೆ ಸದ್ಯದಲ್ಲೇ ಖಾತೆ ಹಂಚಿಕೆಯಾಗುವ ನಿರೀಕ್ಷೆಯಿದೆ ಸಂಪಟದಲ್ಲಿ ಸ್ಡಾನ ನೀಡದಿರುವ ಶಾಸಕ ಮಹೇಶ್ ಕುಮಠಳ್ಳಿ ಅವರಿಗೆ ಬೇರೆ ದೊಡ್ಡ ಜವಾಬ್ಲಾರಿ ನೀಡಲಾಗುವುದೆಂದು ಮುಖ್ಯಮಂತಿ ಬಿ ಎಸ್ ಯುದಿಯೂರಪ್ಸ ಹೇಳಿದ್ದಾರೆ ಸಂಸತ್ ಭವನದ ಆವರಣದಲ್ಲಿರುವ ಮಹಾತ್ಮ ಗಾಂಧಿ ಪ್ರತಿಮೆಯ ಎದುರು ಎಡಪಕ್ಷಗಳು ಮತ್ತು ಕಾಂಗ್ರೆಸ್ ಸದಸ್ಯರು ಇಂದು ಬೆಳಗ್ಗೆ ಧರಣಿ ನಡೆಸಿದರು ಬಿಪಿಸಿಎಲ್ ಮತ್ತು ಎಲ್ಐಸಿಯಿಂದ ಸರ್ಕಾರ ತನ್ನ ಷೇರುಗಳನ್ನು ಮಾರಾಟ ಮಾಡುವುದಾಗಿ ಪ್ರಕಟಿಸಿರುವುದರ ವಿರುದ್ದ ಅವರು ಫೋಷಣೆಗಳನ್ನು ಕೂಗಿದರು ಹಣಕಾಸು ಮಂತಿ ನಿರ್ಮಲಾ ಸೀತಾರಾಮನ್ ಮಂಡಿಸಿರುವ ಪ್ರಸಕ್ತ ಸಾಲಿನ ಮುಂಗಡಪತ್ರ ಜನ ವಿರೋಧಿ ಅಂಶಗಳನ್ನು ಒಳಗೊಂಡಿದೆ ಎಂದೂ ಸಹ ಧರಣಿ ನಿರತ ಸದಸ್ಯರು ಆಕ್ವೇಪಿಸಿದರು ದೆಹಲಿ ವಿಧಾನಸಭಾ ಚುನಾವಣೆಗೆ ಬಹಿರಂಗ ಪ್ರಚಾರ ಇಂದು ಸಂಜೆ ಕೊನೆಗೊಳ್ಳಲಿದೆ ಹಲವು ರಾಜಕೀಯ ಪಕ್ಷಗಳ ಘಟಾನುಘಟಿ ನಾಯಕರು ದೆಹಲಿಯಲ್ಲಿ ಬಿರುಸಿನ ಪ್ರಚಾರ ನಡೆಸಿದ್ದಾರೆ

ಪ್ರಸಕ್ತ ಹಣಕಾಸು ವರ್ಷದ ಕೊನೆಯ ದ್ವೈಮಾಸಿಕ ಹಣಕಾಸು ನೀತಿಯನ್ನು ಭಾರತೀಯ ರಿಸರ್ವ್ ಬ್ಯಾಂಕ್ ಇಂದು ಪ್ರಕಟಿಸಿದ್ದು ದೇಶದ ಆರ್ಥಿಕ ಪರಿಸ್ಥಿತಿ ಮಂದಗತಿಯಲ್ಲಿದ್ದರೂ ಸಹ ಪ್ರಮುಖ ದರಗಳನ್ನು ಯಥಾಸ್ಥಿತಿಯಲ್ಲಿ ಉಳಿಸಿಕೊಳ್ಳಲಾಗಿದೆ

ಥಾಕಾ ಮತ್ತು ಸಿಲಿಗುರಿ ನಡುವಿನ ರೈಲು ಮಾರ್ಗವು ಈ ವರ್ಷದ ಜೂನ್ ವೇಳಿಗೆ ತೆರೆಯುವ ನಿರೀಕ್ಷೆ ಇದೆ ಎಂದು ಬಾಂಗ್ಲಾದೇಶ ರೈಲ್ವೆ ಸಚಿವ ನೂರುಲ್ ಇಸ್ಲಾಂ ಸುಜನ್ ಹೇಳಿದ್ದಾರೆ

ಚೀನಾದ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ ಆಂಟಿವ್ಯೆರಲ್ ಔಷಧ ಶೀಘ್ರದಲ್ಲೇ ಬರುವ ನಿರೀಕ್ಷೆ ಇದೆ ಎಂದು ಹೇಳಿದೆ ಹಾಲಿವುಡ್ ಚಿತ್ರರಂಗದ ದಂತಕತೆ ಎಂದೇ ಜನಜನಿತರಾದ ಹಿರಿಯ ನಟ ಕಿರ್ಕಿ ಡೋಗ್ಲಾಸ್ ಅಮೆರಿಕದ ಕ್ಯಾಲಿಫೋರ್ನಿಯಾದ ಬೆವರ್ಲಿಹಿಲ್ಸ್ನಲ್ಲಿ ಇಂದು ಬೆಳಿಗ್ಗೆ ನಿಧನರಾದರು